ತಮ್ನಣ್ಣ ಅಭಿಮತ

ಎಸ್ ಯಡಿಯೂರಪ್ಪ ಆರೋಪ

ಇಂಥ ಯೋಜನೆಯನ್ನು ಪಾರದರ್ಶಕವಾಗಿ ಜಾರಿಗೊಳಿಸುವ ಜವಾಬ್ದಾರಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯ್ತಿ ಸಿಇಓಗಳ ಮೇಲಿದೆ ಮಧ್ಯವರ್ತಿಗಳು ಈ ಯೋಜನೆಯನ್ನು ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು ಎಂದರು ಚುನಾವಣೆಯ ಹಿನ್ನಲೆಯಲ್ಲಿ ಅಭಿವೃದ್ದಿ ಕಾರ್ಯಗಳು ಕುಂಠಿತಗೊಂಡಿದ್ದು ಅಧಿಕಾರಿಗಳು ಅಭಿವೃದ್ದಿ ಕಾರ್ಯಗಳಗೆ ಹೆಚ್ಚಿನ ಆದ್ಭತೆ ನೀಡಬೇಕು ಎಂದು ಸೂಚಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ನಿಗಾರರೊಂದಿಗೆ ಮಾತನಾಡಿದ ಅವರು ಅಖಂಡ ಕರ್ನಾಟಕ ಅಖಂಡವಾಗಿರಬೇಕು ಎನ್ನುವುದು ನನ್ನ ಭಾವನೆ ಆದರೆ ಮಾಧ್ಯಮಗಳು ಉತ್ತರ ಕರ್ನಾಟಕ ಅಭಿವ್ವದ್ಲಿಗೆ ವಿರೋಧಿಸುತ್ತಿದ್ದೇವೆ ಎನ್ನುವಂತೆ ಬಿಂಬಿಸುತ್ತಿವೆ

ಪ್ರತ್ಯೇಕ ರಾಜ್ಯಕ್ಷೆ ಆಗ್ರಹಿಸಿ ಉತ್ತರ ಕರ್ನಾಟಕ ಬಂದ್ ಕರೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳು ಉತ್ತೇಕ್ಷೆಯ ಸುದ್ದಿಗಳನ್ನು ಪ್ರಕಟಿಸುತ್ತಿವೆ ಆದರೆ ಜನಕ್ಕೆ ಅದು ಬೇಕಾಗಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಸಲು ಅಧಿಕಾರಿಗಳು ಬದ್ದತೆಯಿಂದ ಕಾರ್ಯ ಮಾಡಬೇಕು ಎಂದು ಉಪ ಮುಖ್ಯಮಂತ್ರಿ ಡಾ

ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಜೆಲ್ಲಾಧಿಕಾರಿಗಳು ಮತ್ತು ಜೆಲ್ಲಾ ಪಂಚಾಯ್ತಿ ಸಿಇಓಗಳ ಸಭೆಯಲ್ಲಿ ಮಾತನಾಡಿದ ಅವರು ಸರಕಾರದಲ್ಲಿ ಹಣದ ಕೊರತೆ ಇಲ್ಲ

ಜೆಲ್ಲಾಧಿಕಾರಿಗಳು ಹೆಚ್ಚು ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದರು ಉತ್ತರ ಕರ್ನಾಟಕ ಭಾಗವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಿಲ್ಲ ಮುಖ್ಯಮಂತ್ರಿಗಳ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಕರ್ನಾಟಕ ಯಾವತ್ತಿದ್ದರೂ ಅಖಂಡವಾಗಿರುತ್ತದೆ ಎಂದು ಅವರು ಹೇಳಿದರು ಪ್ರತ್ಯೇಕ ರಾಜ್ಯಕ್ಷೆ ಆಗ್ರಹಿಸಿ ನೀಡಿರುವ ಬಂದ್ ಕರೆ ರಾಜಕೀಯ ಪ್ರೇರಿತ ಎಂದು ಸಾರಿಗೆ ಸಚಿವ ಡಿ

ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಅಖಂಡ ಕರ್ನಾಟಕದ ರಚನೆಗಾಗಿ ಹೊರಟ ನಡೆಸಿದ ಮಹಾನ್ ವ್ಹಿಗಳು ಉತ್ತರ ಕರ್ನಾಟಕಕ್ಕೆ ಸೇರಿದವರಾಗಿದ್ದಾರೆ ಧಾರವಾಡ ನಗರ ಕರ್ನಾಟಕ ಏಕೀಕರಣದ ಚಳುವಳಿಯ ಮೂಲ ನೆಲೆಯಾಗಿತ್ತು ಎಂದರು ಆದರೆ ಇಂದು ಅಖಂಡ ಕರ್ನಾಟಕವನ್ನು ರಾಜಕೀಯ ಲಾಭಕಾಗಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಎಂಬುದು ಸಮಂಜಸವಲ್ಲ ಇದು ಕೆಲವೇ ವ್ಯಕ್ತಿಗಳ ಆಗ್ರಹವಾಗಿದೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಮುಂದಿಟ್ಟಿರುವ ಹೋರಾಟಗಾರರನ್ನು ಮುಖ್ಯಮಂತ್ರಿ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಎಂದು ಹೇಳಿದರು

ರಾಜ್ಯ ಇಬ್ಬಾಗವಾಗಲು ಬಿಡುವುದಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ನೀಡಿದ ಹೇಳಿಕೆಗಳಿಂದ ಉತ್ತರ ಕರ್ನಾಟಕ ಭಾಗದ ಜನರ ಭಾವನೆಗಳಗೆ ಫಾಸಿಯಾಗಿದೆ ಜೆಡಿಎಸ್ ನಾಯಕರು ರಾಜ್ವವನ್ನು ಇಬ್ಬಾಗ ಮಾಡಲು ಸಂಚು ಮಾಡುತ್ತಿದ್ದಾರೆ ಆ ಮೂಲಕ ಪಕ್ಷವನ್ನು ಬಲಪಡಿಸಿಕೊಳ್ಳುವ ಯೋಚನೆ ಹೊಂದಿದ್ದಾರೆ ಎಂದು ಆರೋಪಿಸಿದರು ತಾವು ಬೆಳಗಾವಿಗೆ ಭೇಟಿ ನೀಡಿ ಪ್ರತಿಭಟನೆಗೆ ಮುಂದಾಗಿರುವ ಮುಖಂಡರು ಮತ್ತು ಮಠಾಧೀಶರ ಮನವೊಲಿಸುವುದಾಗಿ ಅವರು ಹೇಳಿದರು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ರಚನೆಗೆ ಆಗ್ರಹಿಸಿ ಕರೆ ನೀಡಿರುವ ಬಂದ್ ಕರೆ ರಾಜಕೀಯ ಪ್ರೇರಿತ ಎಂದು ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಬಂದ್ಗೆ ಯಾರೂ ಕೂಡ ಅವಕಾಶ ನೀಡಬಾರದು ರಾಜಕೀಯ ಪ್ರೇರಿತ ಬಂದ್ ಕುರಿತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ರಾಜ್ಯವನ್ನು ಇಭ್ದಾಗ ಮಾಡುವುದು ಸರಿಯಲ್ಲ ಎಂದು ಮಠಾಧೀಶರಲ್ಲಿ ಮನವಿ ಮಾಡಲಾಗುವುದು ಎಂದು ಅವರು ಹೇಳದರು ಉತ್ತರ ಕರ್ನಾಟಕ ಅಭಿವೃದ್ಧಿಯಾಗಿಲ್ಲವಾದರೆ ಅದನ್ನು ಸರಿಪಡಿಸಲು ಚಿಂತಿಸಬೇಕೆ ಹೊರತು ಅಖಂಡ ಕರ್ನಾಟಕವನ್ನು ಒಡೆಯುವುದು ಸರಿಯಲ್ಲ ಎಂದು ಅವರು ಹೇಳಿದರು

ವಿಧಾನಸೌಧದಲ್ಲಿ ನಿನ್ನೆ ಶೂನ್ಯ ಬಂಡವಾಳ ಕೃಷಿ ಕುರಿತು ಉಪನ್ಯಾಸ ನೀಡಿದ ಅವರು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ಇಳುವರಿ ಕೃಷಿ ಉತ್ಪನ್ನಗಳ ಬೆಲೆಯೂ ಹೆಚ್ಚು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಮಾರುಕಟ್ಟೆ ಇದೆ

ಜಮೀನಿಗೆ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ

ಹುಬ್ಬಳ್ಳಿಯಲ್ಲಿ ನಿನ್ನೆ ಹೊಸ ಬಸ್ ನಿಲ್ದಾಣ ಬಿಆರ್ಟಿಎಸ್ ಡಿಪೋ ಎನ್ಡಬ್ಲ್ಯೂಆರ್ಟಿಸಿ ಕಾರ್ಯಫಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದರಿಂದ ಸಮಗ್ರ ರೀತಿಯ ನಿರ್ವಹಣೆಯಾಗಲಿದ್ದು ಲಾಭ ಪಡೆಯುವ ಸಂಸ್ಥೆಗಳಂದ ನಷ್ಪದ ಸಂಸ್ಥೆಗಳನ್ನು ಸರಿದೂಗಿಸಬಹುದು ಎಂದರು ಇಲಾಖೆಗೆ ನೂತನ ನೇಮಕಾತಿ ನಿಯಮಾವಳಿಗಳನ್ನು ರೂಪಿಸಿ ಶ್ರೀಘವಾಗಿ ಅಗತ್ಯ ಸಿಬ್ಬಂದಿ ನೇಮಕಾತಿಗೆ ಕ್ರಮ ಕ್ಕೆಗೊಳ್ಳಲಾಗುವುದು ಸಾರಿಗೆ ಇಲಾಖೆಯಲ್ಲಿನ ಕೆಲವು ನೇಮಕಾತಿಗಳ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇವೆ ಹೀಗಾಗಿ ವಿಳಂಬವಾಗಿದೆ ಎಂದು ಸಚಿವರು ತಿಳಿಸಿದರು

ಪಪ್ಪಾಯಿ ದಾಳಿಂಬೆ ಮಾವು ಚಿಕ್ಕು ಪೇರಲಾ ನಿಂದೆ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದು ರೈತರು ಆರ್ಥಿಕವಾಗಿ ಶ್ರಗತಿ ಹೊಂದಿದ್ದಾರೆ

ಪಣ್ಣಿನ ಇಳುವರಿ ದುಪ್ಪಟ್ನಾಗಿದೆ ಎಂದು ಮಾವು ಬೆಳೆಗಾರ ವಾಮನಮೂರ್ತಿ ಅನುಭವ ಹಂಚಿಕೊಂಡರು

ಬೆಂಗಳೂರಿನ ಸಂಚಾರಿ ದಟ್ಟಣೆ ಕಡಿಮೆಗೊಳಿಸುವ ನಿಟ್ಟನಲ್ಲಿ ಸಾರ್ವಜನಿಕ ಅಭಿಪ್ರಾಯ ಪಡೆಯಲು ಹಾಗೂ ಪರಿಸರ ಪರಿಣಾಮ ಕುರಿತು ಮೌಲ್ಯಮಾಪನ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ಈ ಕುರಿತು ಸಾರ್ವಜನಿಕರ ಅಭಿಪ್ರಾಯ ಪಡೆಯುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು